ಬರುವ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಅಧಿವೇಶನ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್

ಭಾರತ ಜಗತ್ತಿನ ಕೌಶಲ್ಯ ರಾಜಧಾನಿಯಾಗಬೇಕು ಎಂಬ ಮುಂದಾಲೋಚನೆಯಿಂದ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ

ಕೇಂದ್ರ ಸರ್ಕಾರದ ಚಿಕಿತ್ಸಾ ಶಿಷ್ಟಾಚಾರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಿಣಾಮಕಾರಿಯಾಗಿ ಅನುಷ್ಸಾನಗೊಳಿಸುತ್ತಿರುವುದು ದೇಶಾದ್ಯಂತ ವೈದ್ಯಕೀಯ ಮೂಲ ಸೌಕರ್ಯವನ್ನು ಹೆಚ್ಚೆಸಿರುವುದು ವೈದ್ಯರು ಅರೆವೈದ್ಯಕೀಯ ಸಿಬ್ಬಂದಿ ಹಾಗೂ ಮುಂಚೂಣಿ ಕಾರ್ಯಕರ್ತರ ಬದ್ದತೆ ಹಾಗೂ ಅರ್ಪಣಾ ಮನೋಭಾವದ ಸೇವೆಯಿಂದಾಗಿ ದೇಶದಲ್ಲಿ ಒಟ್ಟು ಗುಣಮುಖಗೊಳ್ಳುವವರ ಪ್ರಮಾಣ ನಿರಂತರವಾಗಿ ಹೆಚ್ಚುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ

ದೇಶಾದ್ಯಂತ ಸುಗ್ಗಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ತಮಿಳುನಾದಿನಲ್ಲಿ ಪೊಂಗಲ್ ಕರ್ನಾಟಕವೂ ಸೇರಿದಂತೆ ಉತ್ತರ ಭಾರತದ ಗುಜರಾತ್ ಪಶ್ಚಿಮ ಬಂಗಾಳದಲ್ಲಿ ಮಕರ ಸಂಕ್ರಾಂತಿ ಮತ್ತು ಅಸ್ಪಾಂನಲ್ಲಿ ಮಾಫ್ ಬಿಹು ಹೀಗೆ ದೇಶದ ವಿವಿಧ ಭಾಗಗಳಲ್ಲಿ ಈ ಹಬ್ಬವನ್ನು ವಿವಿಧ ಹೆಸರುಗಳಿಂದ ಆಚರಿಸುತ್ತಿದ್ದಾರೆ ತಮಿಳು ಕ್ಯಾಲೆಂಡರ್ ಪ್ರಕಾರ ಇದು ವಸಂತಕಾಲದ ಆರಂಭ ಆದ್ದರಿಂದ ಆರಂಭದ ಕೆಲ ದಿನಗಳಲ್ಲಿ ಕ್ವಷಿ ಮತ್ತು ರೈತರಿಗೆ ಸಂಬಂಧಿಸಿದ ಆಚರಣೆಗಳನ್ನು ಕೈಗೊಳ್ಳಲಾಗುತ್ತದೆ ಈ ಬಾರಿ ಹಬ್ಬದಾಚರಣೆಯಲ್ಲಿ ಸಾಂಕೇತಿಕವಾಗಿ ರಾಜಕೀಯ ನಾಯಕರೂ ಪಾಲ್ಗೊಳ್ಳುತ್ತಿರುವುದು ವಿಶೇಷ ಉತ್ತರ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಪಂಜಾಬ್ ಹರಿಯಾಣ ಹಿಮಾಚಲ ಪ್ರದೇಶ ದೆಹಲಿ ಜಮ್ಮು ಮತ್ತು ಚಂದೀಗಡ್ದಲ್ಲಿ ಸುಗ್ಗಿ ಹಬ್ಬ ಲೋಹ್ರಿಯ ಸಂಭ್ರಮಾಚರಣೆ ಕಳೆಗಟ್ಟಿದೆ

ಈ ಸುಗ್ಗಿ ಹಬ್ಬದ ಆಚರಣೆಗೆ ಜನರು ರಾತ್ರಿ ವೇಳೆ ಬೆಂಕಿ ಹೊತ್ತಿಸಿ ಪವಿತ್ರ ಅಗ್ನಿಗೆ ಪೂಜಿಸಿ ಹಾಡಿ ಕುಣಿದು ಸಂಭ್ರಮಿಸುತ್ತಾರೆ ರಾಷ್ಟ್ರಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಟಪತಿ ವೆಂಕಯ್ಯ ನಾಯ್ದು ಹಬ್ಬದ ಪ್ರಯುಕ್ತ ದೇಶದ ಜನತೆಗೆ ಶುಭ ಹಾರ್ವೆಸಿದ್ಲಾರೆ ಸಂಕ್ರಾಂತಿ ಅಂಗವಾಗಿ ಕೇಂದ್ರ ಗ್ವಹ ಸಚಿವ ಅಮಿತ್ ಶಾ ಅಹಮದಾಬಾದ್ನ ಜಗನ್ನಾಥ ಮಂದಿರಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಮಕರ ಸಂಕ್ರಾಂತಿ ಪೊಂಗಲ್ ಮಾಫ್ ಬಿಹು ಹಾಗೂ ಉತ್ತರಾಯಣ್ ಅಂಗವಾಗಿ ಶುಭಾಶಯ ಕೋರಿದ್ದಾರೆ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರಿನಲ್ಲಿ ಸುಗ್ಗಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಈ ಅಂಗವಾಗಿ ದೇಶದ ಎಲ್ಲಾ ಜನತೆಗೆ ಸುಗ್ಗಿ ಹಬ್ಬದ ಶುಭಾಶಯಗಳು ಎಂದು ಪ್ರಧಾನಮಂತ್ರಿ ತಿಳಿಸಿದ್ದಾರೆ

ಸುದ್ದಿಗಾರರೊಂದಿಗೆ ಮಾತನಾದಿದ ಅವರು ಈ ತಿಂಗಳ ಅಂತ್ಯದಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು ಮಾರ್ಚ್ನಲ್ಲಿ ಬಜೆಟ್ ಅಧಿವೇಶನ ಆರಂಭವಾಗಲಿದೆ ಹಣಕಾಸಿನ ಇತಿಮಿತಿಯೊಳಗೆ ಈ ಬಾರಿ ಒಳ್ಳೆಯ ರೈತಪರ ಬಜೆಟ್ ಕೊಡಲು ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಮಂತ್ರಿಮಂಡಲ ವಿಸ್ತರಣೆಯನ್ನು ತಮ್ಮ ಇತಿಮಿತಿಯಲ್ಲಿ ಮಾಡಲಾಗಿದ್ದು ಕೇಂದ್ರ ನಾಯಕರ ಅಪೇಕ್ಷೆಯಂತೆ ಇನ್ನೂ ಒಂದು ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳಲಾಗಿದೆ ಯಾರು ಏನೇ ಹೇಳಿದರೂ ಕೇಂದ್ರದ ನಾಯಕರು ಹೇಳಿದಂತೆ ಉಳಿದ ಎರಡು ಕಾಲು ವರ್ಷದ ಅವಧಿಯಲ್ಲಿ ರಾಜ್ಯದ ಅಭಿವೃದ್ದಿಗೆ ವಿಶೇಷ ಗಮನಹರಿಸಲಾಗುವುದು ಎಂದು ಯಡಿಯೂರಪ್ಪ ಹೇಳಿದರು ಭಾರತೀಯ ಸಶಸ್ತ ಪಡೆಗಳು ಇಂದು ಹಿರಿಯರ ದಿನವನ್ನು ಆಚರಿಸುತ್ತಿವೆ

ಬೆಂಗಳೂರಿನ ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ ಮುಖ್ಯ ಕಚೇರಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾಗೂ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ನಂತರ ರಕ್ಷಣಾ ಸಚಿವರು ಮುಂದಿನ ತಿಂಗಳ ಮೊದಲ ವಾರದಲ್ಲಿ ನಡೆಯಲಿರುವ ಏರ್ ಶೋ ಕಾರ್ಯಕ್ರಮದ ಬಗ್ಗೆ ಪೂರ್ವ ಸಿದ್ದತೆ ಕುರಿತು ಪರಿಶೀಲನೆ ನಡೆಸಲಿದ್ದಾರೆ ಭಾರತೀಯ ಸಶಸ್ತ್ವಪಡೆಗಳು ಇಂದು ಹಿರಿಯರ ದಿನವನ್ನು ಆಚರಿಸುತ್ತಿವೆ

ಈ ವರ್ಷವನ್ನು ಸ್ವರ್ಣಿಂ ವಿಜಯವರ್ಷ್ ಎಂದು ಆಚರಿಸಲಾಗುತ್ತಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ನರವಾಣೆ ಕಳೆದ ವರ್ಷ ದೇಶ ಹಾಗೂ ಸಶಸ್ತಪಡೆಗಳಿಗೆ ಅತ್ಯಂತ ಸವಾಲಿನ ವರ್ಷವಾಗಿತ್ತು ಎಂದರು ಕೊರೊನಾ ಸಾಂಕ್ರಾಮಿಕ ವಿರುದ್ದ ದಕ್ಷತೆಯಿಂದ ಹೋರಾದಿ ಉತ್ತರದ ಗಡಿಗಳಲ್ಲಿ ಸಶಸ್ತ್ರಪಡೆಗಳು ಧೈರ್ಯದಿಂದ ವಾಸ್ತವ್ಯ ಹೂಡಿದ್ದವು ಎಂದು ತಿಳಿಸಿದ್ದಾರೆ ಈ ಎಲ್ಲಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಸೇನೆಗೆ ಹಿರಿಯರ ಮಾರ್ಗದರ್ಶನ ನೀಡಿದ್ದರು ಎಂದು ಅವರು ಪ್ರಶಂಸೆ ವ್ಯಕ್ತಪದಿಸಿದರು

ನಾಲ್ಕು ದೆಹಲಿ ಶಾಲೆಗಳು ವಿದ್ಯಾರ್ಥಿಗಳು ಮತ್ತು ಕೋಲ್ಲೊತಾದ ಪೂರ್ವವಲಯ ಸಾಂಸ್ಲ್ಸತಿಕ ಕೇಂದ್ರದ ಜಾನಪದ ಕಲಾವಿದರು ಸಾಂಸ್ಲ್ಸತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ

ಹಾಗೆಯೇ ದೆಹಲಿಯ ಸರ್ಕಾರಿ ಬಾಲಕಿಯರ ಹಿರಿಯ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳು ನಾವು ಸಶಕ್ತರಾಗಿದ್ದರೆ ಭಾರತ ಸಶಕ್ತವಾಗಿರುತ್ತದೆ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಪ್ರಸ್ತುತಪದಿಸಲಿದ್ದಾರೆ ಅಲ್ಲದೆ ದೆಹಲಿಯ ಡಿಟಿಇಎ ಹಿರಿಯ ಮಾಧ್ಯಮಿಕ ಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ಸಾಂಪ್ರದಾಯಿಕ ಉಡುಪಿನಲ್ಲಿ ತಮಿಳುನಾದಿನ ಜಾನಪದ ನೃತ್ಯಗಳನ್ನು ಪ್ರದರ್ಶಿಸಿಲಿದ್ದಾರೆ